ದಾವೂದೀ ಬೊಪ್ರಾ ಮುಸ್ಲಿಂ ಸಮುದಾಯದಲ್ಲಿ ಅಪ್ರಾಪ್ತ ವಯಸ್ಲಿನ ಬಾಲಕಿಯರ ಜನನಾಂಗ ಛಿದ್ರಗೊಳಿಸುವ ಅನಿಷ್ಠ ಪದ್ದತಿಯನ್ನು ಪ್ರಶ್ನಿಸಿರುವ ಅರ್ಜಿ

ಇದು ಸಮುದ್ರ ಮಟ್ಟದಿಂದ ನಾಲೂವರೆ ಸಾವಿರ ಅಡಿ ಎತ್ತರದಲ್ಲಿದೆ

ಕೊಲ್ಕತ್ತಾ ಸಿಕ್ಕಿಂ ನಡುವೆ ದೈನಂದಿನ ವಿಮಾನ ಸೇವೆಯನ್ನು ಸ್ಪೈಸ್ ಜೆಟ್ ಸಂಸ್ಥೆ ನಿರ್ವಹಿಸಲಿದೆ

ಮಂಜುನಾಥ್ ಮಾಹಿತಿ ನೀಡಿದ್ದಾರೆ ನಾಗರಿಕ ವಿಮಾನ ಯಾನ ಸಚಿವಾಲಯದ ಉಡಾನ್ ಯೋಜನೆಯಡಿ ಈ ಸೇವೆ ಲಭ್ಯವಾಗಲಿದೆ ಪಾಕ್ಲೋಂಗ್ ವಿಮಾನ ನಿಲ್ಲಾಣ ಆರಂಭಕ್ ಕೇವಲ ದೇತೀಯ ವೈಮಾನಿಕ ಸೇವೆಯನ್ನು ನೀಡಲಿದ್ದು ನಂತರ ಅಂತಾರಾಷ್ಷೀಯ ವೈಮಾನಿಕ ಸೇವೆಯನ್ನು ಕಲ್ಲಿಸಲಾಗುವುದು ಇದರಿಂದ ಭೂತಾನ್ ನೇಪಾಳ್ ಮತ್ತು ಬಾಂಗ್ಲಾದೇಶದ ವಿಮಾನಗಳು ಇಲ್ಲಿಗೆ ಆಗಮಿಸಲು ಸಾಧ್ಯವಾಗುತ್ತದೆ ಎಂದು ಅವರು ತಿಳಿಸಿದರು

ಉತ್ತರಪ್ರದೇಶ ಮಧ್ವಪ್ರದೇಶ ಛತೀಸ್ಫಡ್ ಮತ್ತು ಉತ್ತರಾಖಂಡ್ ರಾಜ್ಗಳು ಈ ವಲಯಕ್ಕೆ ಸೇರುತ್ತವೆ ಅಂತಾರಾಜ್ ಗಡಿ ವಿವಾದಗಳ ಇತ್ಯರ್ಥವೂ ಸೇರಿದಂತೆ ಈ ರಾಜ್ಯಗಳಿಗೆ ಇರುವ ಸಮಸ್ಲೆಗಳನ್ನು ಬಗೆಹರಿಸುವುದು ಸಭೆಯ ಉದ್ದೇಶವಾಗಿದೆ ಉತ್ತರಪ್ರದೇಶದ ಮುಖ್ಯಮಂತ್ರಿ ಯೋಗಿಆದಿತ್ಯನಾಥ್ ಸಭೆಯಲ್ಲಿ ಭಾಗವಹಿಸಲಿದ್ದು ತಮ್ನ ರಾಜ್ಯ ಹಾಗೂ ಉತ್ತರಾಖಂಡ್ ನಡುವಣ ಪಲವು ವಿವಾದಗಳನ್ನು ಬಗೆಹರಿಸಿಕೊಳ್ಳುವ ನಿರೀಕ್ಷೆಯಿದೆ ಉಭಯ ರಾಜ್ಯಗಳ ಜಲಾಶಯಗಳು ನದಿ ನೀರು ಹಂಚಿಕೆ ಮತ್ತು ಕೆಲವು ಯೋಜನೆಗಳಗೆ ಪರಿಹಾರ ವಿನಿಮಯ ವಿಷಯಗಳು ಪ್ರಮುಖವಾಗಿ ಪ್ರಸ್ನಾಪವಾಗುವ ಸಾಧ್ಯತೆಯಿದೆ

ನಿನ್ನೆ ದಿನವಿಡಿ ಈ ಹೆದ್ಗಾರಿಯಲ್ಲಿ ಸಂಚಾರವನ್ನು ಸ್ನಗಿತಗೊಳಿಸಲಾಗಿತ್ತು ಸತತ ಮಳೆಯಿಂದ ಹೆದ್ದಾರಿಯ ಪಲವೆಡೆ ಭೂಕುಸಿತಗಳು ಉಂಟಾಗಿದ್ದು ನಿನ್ನೆ ಬೆಳಗ್ಗೆಯಿಂದ ಉಧಂಪುರ್ ಜಲ್ಲೆಯಲ್ಲಿ ರಸ್ತೆ ಸಂಚಾರ ತೀವ್ರ ಬಾಧಿತವಾಗಿತ್ತು

ರಾಂಬನ್ ಜಿಲ್ಲೆಯಲ್ಲಿ ಸಹ ಹೆದ್ದಾರಿಯ ಹಲವೆಡೆ ಭೂಕುಸಿತಗಳು ಉಂಟಾಗಿದ್ದು ಬಟೋಟೆ ಹಾಗೂ ಕಿಷ್ಟಾಡ್ ರಸ್ತೆಯ ಹಲವೆಡೆ ಕುಸಿದಿದ್ದ ಬೆಟ್ಟದ ಬಂಡೆಗಳು ಮತ್ತು ಮಣ್ಣು ರಾತಿಯನ್ನು ತೆರವುಗೊಳಿಸಲಾಗಿದೆ ಈ ನಡುವೆ ಜಮ್ನು ವಲಯದಲ್ಲಿ ಮಳೆ ಮುಂದುವರೆದಿದ್ದರೆ ಪರ್ವತ ಪದೇಶದಲ್ಲಿ ಹಲವೆಡೆ ಹಿಮ ಮಳೆಯಾಗಿರುವುದಾಗಿ ವರದಿಯಾಗಿದೆ

ಮುಖ್ಯಮಂತ್ರಿ ಜೈರಾಮ್ ಶಾಕೂರ್ ಅವರ ವಿನಂತಿಯ ಮೇರೆಗೆ ಈ ಕ್ರಮ ತೆಗೆದುಕೊಂಡಿದ್ದು ಕುಲು ಚಂಬಾ ಕಿಸ್ಕಾರ್ ಹಾಗೂ ಲಹೌಲ್ ಜಲ್ಲೆಗಳಲ್ಲಿ ಮುನ್ನೆಚ್ಚರಿಕ ಕ್ರಮ ಹಾಗೂ ಸಂತ್ರಸ್ತರಿಗೆ ಎಲ್ಲ ರೀತಿಯ ನೆರವು ನೀಡಲು ಅಧಿಕಾರಿಗಳಗೆ ಅವರು ಆದೇಶಿಸಿದ್ದಾರೆ

ಮುಖ್ಯನ್ಯಾಯಮೂರ್ತಿ ದೀಪಕ್ ಮಿಶ್ರಾ ನೇತೃತ್ವದ ಪೀಠ ಈ ಜನಹಿತಾಸಕ್ತಿ ಅರ್ಜೆಯ ವಿಚಾರಣೆಯನ್ನು ನಡೆಸಿತು ಈ ಅನಿಷ್ಠ ಪದ್ದತಿಯನ್ನು ದೆಹಲಿ ಮೂಲದ ವಕೀಲರೊಬ್ಬರು ಪ್ರತ್ನಿಸಿ ನ್ಯಾಯಾಲಯದ ಮೆಟ್ಟಿಲೇರಿದ್ದಾರೆ ಇಂತಹ ಅನಿಷ್ನ ಆಚರಣೆಗಳಿಂದ ಮಕ್ಕಳ ಹಕ್ಕು ಹಾಗೂ ಸಾರ್ವತ್ರಿಕ ಮಾನವ ಹಕ್ಕುಗಳ ಉಲ್ಲಂಘನೆಯಾಗುತ್ತದೆ ಎಂದು ಅವರು ತಮ್ಮ ಮನವಿಯಲ್ಲಿ ವಾದಿಸಿದ್ದಾರೆ ಹೆಣ್ಣು ಮಗುವಿನ ಜನನಾಂಗವನ್ನು ಛಿದ್ರಗೊಳಿಸುವ ಈ ಆಚರಣೆಯಿಂದ ಮಗುವಿಗೆ ಶಾಶ್ವತ ತೊಂದರೆಯಾಗುತ್ತದೆ ಎಂದು ಸಹ ಅವರು ನ್ನಾಯಾಲಯದ ಗಮನಕ್ಕೆ ತಂದಿದ್ದಾರೆ ದಾವೊದಿ ಬೊಹ್ರಾ ಮುಸ್ಲಿಂ ಸಮುದಾಯದ ಸದಸ್ಗರು ಈಗಾಗಲೇ ಸುಪ್ರೀಂಕೋರ್ಟ್ನಲ್ಲಿ ಈ ಆಚರಣೆ ಕುರಿತು ತಮ್ಮ ವಾದವನ್ನು ಮಂಡಿಸಿದ್ದಾರೆ

ಪ್ಪಥ್ಣಿ ರಕ್ಷಣಾ ವಾಹಕ ಪ್ರತಿಬಂಧಕ ಹಾಗೂ ಕ್ಷಿಪಣಿ ಎರಡೂ ಯಶಸ್ತಿಯಾಗಿ ಒಗ್ಗೂಡಿವೆ ಎಂದು ಡಿಆರ್ಡಿಓ ಮೂಲಗಳು ತಿಳಿಸಿವೆ ಸ್ವಯಂಚಾಲಿತ ಕಾರ್ಕಾಚರಣೆಯಲ್ಲಿ ಈ ವ್ಯವಸ್ಥೆಯಿಂದ ಶತ್ರುಗಳ ಖಂಡಾಂತರ ಕ್ಷಿಪಣಿಗಳನ್ನು ರಾಡಾರ್ ಮೂಲಕ ಪತ್ತೆ ಪಬ್ದವುದು ಹಾಗೂ ಅವುಗಳು ಸಾಗುವ ಜಾಡನ್ನು ಪತ್ತೆಹಭ್ಗುವುದು ಸಾಧ್ಲವಾಗಲಿದೆ ಎಂದು ಮೂಲಗಳು ತಿಳಿಸಿವೆ

ಅಮೀರ್ ಹೇಟ್ ಮತ್ತು ಎಲ್

ನಗರ್ ನಡುವೆ ಈ ಮೆಟ್ರೋ ಕಾರಿಡಾರ್ ಹಾದುಹೋಗುತ್ತದೆ ತೆಲಂಗಾಣ ಮತ್ತು ಆಂಧ್ರಪ್ರದೇಶದ ರಾಜ್ಯಪಾಲರಾದ ಇ ಎಸ್ ಎಲ್ ನರಸಿಂಹನ್ ಇಂದು ಮಧ್ಯಾಹ್ನ ಈ ಮಾರ್ಗದಲ್ಲಿ ಮೆಟ್ರೋ ರೈಲು ಸಂಚಾರಕ್ಕೆ ಅಧಿಕ್ಷತ ಚಾಲನೆ ನೀಡಲಿದ್ದಾರೆ

ನಗರ್ ಮೆಟ್ರೋ ಕಾರಿಡಾರ್ನ ಮೊದಲ ಪಂತ ಪೂರ್ಣಗೊಂಡಂತಾಗಿದೆ

ಹೊಲೀಸರು ಹಾರಿಸಿದ ಗುಂಡಿಗೆ ವಿದ್ವಾರ್ಥಿಗಳು ಬಲಿಯಾಗಿದಾರೆ ಎಂದು ಸ್ನಳೀಯರು ಆಪಾದಿಸಿದ್ದು ತ್ವಣಮೂಲ ಕಾಂಗ್ರೆಸ್ ಶಾಸಕ ಕನ್ನಯ್ಲಾಲಾಲ್ ಅಗರ್ವಾಲ್ ಮತ್ತು ಟಿಎಂಸಿ ನಾಯಕ ಗೋಲ್ಪೋಖರ್ ಗುಲಾಮ್ ರಬ್ಲಾನಿ ಅವರ ನಿವಾಸದ ಎದುರು ಸಿಬಿಐ ತನಿಖೆಗೆ ಆಗಹಿಸಿ ಜನರು ಪ್ರತಿಭಟನೆ ನಡೆಸಿದರು

ಪೊಲೀಸರು ಗುಂಡು ಹಾರಿಸಿಲ್ಲ ಎಂದು ಹೇಳದ್ದು ವಿದ್ಯಾರ್ಥಿಗಳು ಗುಂಡೇಟಿನಿಂದ ಗಾಯಗೊಂಡಿದ್ದು ನಿಜ ಪ್ರಕರಣ ಕುರಿತು ತನಿಖೆ ನಡೆಸಲಾತ್ತಿದೆ ಎಂದು ತಿಳಿಸಿದ್ದಾರೆ

ಚುನಾವಣಾ ಆಯೋಗ ನಿನ್ನೆ ಫಲಿತಾಂಶ ಪ್ರಕಟಿಸಿದ್ಲು

ಪಾಕಿಸ್ತಾನ ವಿರುದ್ಧ ಭಾರತಕೆ ಒಲಿದ ಅತಿದೊಡ್ಡ ಜಯ ಸಹ ಇದಾಗಿದೆ

ಸೂಪರ್ ಫೋರ್ ಹಂತದ ಸತತ ಎರಡು ಪಂದ್ಲಗಳಲ್ಲಿ ಜಯ ಗಳಿಸಿರುವ ಭಾರತ ಆರು ದೇಶಗಳನ್ನೊಳಗೊಂಡ ಟೂರ್ನಿಯಲ್ಲಿ ಫೈನಲ್ ಪ್ರವೇಶವನ್ನು ಖಚಿತಪಡಿಸಿಕೊಂಡಿದೆ ಆಕಾಶವಾಣಿಯ ಸುದ್ದಿ ಸೇವಾ ವಿಭಾಗ ಇಂದು ರಾತ್ರಿ ತನ್ನ ಸಾಪ್ತಾಹಿಕ ಪಬ್ಲಿಕ್ ಸ್ವೀಕ್ ನೇರ ಮೋನ್ ಇನ್ ಕಾರ್ಯಕ್ರಮದಲ್ಲಿ ರಕ್ತ ಹೀನತೆಯ ಬಗ್ಗೆ ಜಾಗ್ಯತಿ ಮೂಡಿಸುವ ಕುರಿತಂತೆ ಚರ್ಚೆಯನ್ನು ಪ್ರಸಾರ ಮಾಡಲಿದೆ

ಎಂ ಗೋಲ್ಡ್ ವಾಹಿನಿ ಹಾಗೂ ಹೆಚ್ಚುವರಿ ತರಂಗಾಂತರದಲ್ಲಿ ಶೋತ್ಯಗಳು ರಕ್ತಹೀನತೆಗೆ ಕಾರಣಗಳು ಮತ್ತು ಚಿಕಿತ್ಸಾ ವಿಧಾನ ಕುರಿತಂತೆ ತಮ್ಮ ಪ್ರಶ್ನೆಗಳನ್ನು ಸ್ಪೂಡಿಯೋದಲ್ಲಿ ಇರುವ ವಿಷಯ ತಜ್ಜರಿಗೆ ಕೇಳಬಹುದು